ವಿಮಾನ ಸೇವೆ ಆರಂಭ

ಈ ವಾಲಿ ದ್ವಿತೀಯ ಪಿಯುನಿ ಪರೀಕ್ಷಗಳಲ್ಲಿ ಅಕ್ರಮ ತಡೆಗೆ ವಿಶೇಷ ಗಮನ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಎಸ್

ನಂತರ ಮಾತನಾಡಿದ ಅವರು ಎರಡು ನಗರಗಳ ನಡುವಿನ ವೈಮಾನಿಕ ಸೇವೆ ಮಹತ್ವಕಾಂಕ್ಷಿ ಯೋಜನೆಯಾಲಿದ್ದು ಹೈದರಾಬಾದ್ ಕರ್ನಾಟಕ ಭಾಗದ ಸರ್ವತೋಮುಖ ಅಭವೃದ್ದಿಗೆ ನೆರವಾಗಅದೆ ವಿಶೇಷವಾಲಿ ಕೈಗಾಲಿಕೋದ್ಯಮಿಗಳು ಆಗಮಿಸಿ ಇಲ್ಲ ಹೆಚ್ಚು ಉದ್ಯಮಗಳನ್ನು ಸ್ಥಾಪಿಸಲು ಇದು ಸಹಕಾಲಿಯಾಗಅದೆ ಎಂದು ಹೇಳದರು ಬರುವ ವಿನಗಳಲ್ಲ ಚೀದರ್ನಿಂದ ದೆಹಅ ಮುಂಬೈ ಸೇಲಿದಂತೆ ಪ್ರಮುಖ ನಗರಗಳಗೆ ಸಂಚಾರ ವಿಸ್ತಲಿಸಲಾರುವುದು ಎಂದು ಮುಖ್ಯಮಂತ್ರಿ ತಿಳಿಸಿದರು

ಎಸ್ ಯಡಿಯೂರಪ್ಪ ಫೋಷಿಸಿದ್ದಾರೆ ಬೀದರ್ ಪಶುವ್ಯದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಏರ್ಪಡಿಸಲಾಗಿದ್ದ ಪಶು ಮೇಳ ಉದಾಚನಿ ಮಾತನಾಡಿದ ಅವರು ಬೆಂಬಲ ಬೆಲೆಯಲ್ಲಿ ಖರೀದಿಸುವ ತೊಗಲಿಯ ಮಿತಿಯನ್ನು ಹೆಚ್ಚಿಸುವಂತೆ ರೈತರು ಮನವಿ ಮಾಡಿದ್ದು ರೈತರ ಹಿತರಕ್ಷಣೆಗೆ ಮತ್ತು ಆದಾಯ ಹೆಚ್ಚಕಕ್ಕೆ ಸರ್ಕಾರ ಬದ್ದವಾಗಿದೆ

ವಿಶ್ವವಿದ್ಯಾಲಯ ಧನ ಆಯೋಗ ಯುಜಿಲ ಮಾನದಂಡ ಪಾಲಸದ ಕಾಲೇಜುಗಳ ಕುಲಪತಿಗಳು ಹಾಗೂ ಲಿಜಸ್ಟಾರ್ ವಿರುದ್ದ ಕ್ರಮ ಕ್ಷೆಗೊಳ್ಳಲಾಗುವುದು ಎಂದು ಉನ್ನತ ಶಿಕ್ಷಣ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಾ

ಎನ್ ಅಶ್ವತ್ ೆನಾರಾಯಣ ಎಚ್ಚರಿಸಿದ್ದಾರೆ ವಿಕಾಸಸೌಧದಲ್ಲಂದು ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳ ಸಂಡಿಕೇವ್ ಸದಸ್ಯರಿಗಾಲಿ ಏರ್ಪಡಿಸಿದ್ದ ಒಂದು ದಿನದ ಶೈಕ್ಷಣಿಕ ಮತ್ತು ಆಡಳತಾತ್ಶಕ ತರಬೇತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಕುಲಪತಿಗಳು ವಿಶ್ವವಿದ್ಯಾಲಯಗಳ ನಿರ್ವಹಣೆಯಲ್ಲಿ ಎಲ್ಲರ ವಿಶ್ವಾಸಗಳಸಿ ಕಾರ್ಯನಿರ್ವಹಿಸಬೇಕು ಕಾಲೇಜುಗಳಗೆ ಮಾನ್ಯತೆ ನೀಡುವಾಗ ಯುಜಿಸಿ ಮಾರ್ಗಸೂಚಿಗಳನ್ನು ಚಾಚೂ ತಪ್ಪದೇ ಪಾಅಸಬೇಕು ವಿಶ್ವವಿದ್ಯಾಲಯಗಳು ಶೈಕ್ಷಣಿಕ ಹಾಗೂ ಅಡಳತ ವ್ಯವಹಾರಗಳಗೆ ಸಂಬಂಧಪಟ್ಟ ಎಲ್ಲಾ ನಿರ್ಣಯಗಳನ್ನು ಪಾರದರ್ಶಕವಾಗಿ ತೆಗೆದುಕೊಳ್ಳಬೇಕು ಎಂದು ಅವರು ಹೇಳದರು ರಾಷ್ಟೀಯ ಶಿಕ್ಷಣ ನೀತಿ ಅನುಷ್ಠಾನಕ್ಕೆ ಕಾರ್ಯಪಡೆಯೊಂದನ್ನು ಶೀಫ್ರದಲ್ಲೇ ಸ್ಥಾಪಿಸಲಾಗುವುದು ಸಂಶೋಧನ ಮತ್ತು ಉದ್ಯೋಗಾಧಾಲಿತ ಶಿಕ್ಷಣಕ್ಕೆ ಒತ್ತು ನೀಡುವ ಹೊಸ ಶಿಕ್ಷಣ ನೀತಿ ಜಾಲಿಗೆ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳು ತ್ವಲಿತ ಕ್ರಮ ಕೈಗೊಳ್ಳುವಂತೆ ಉಪಮುಖ್ಯಮಂತ್ರಿ ಸೂಚನೆ ನೀಡಿದರು

ಸಂದರ್ಶನಕ್ಕೆ ಅವಕಾಶ ನೀಡಬಾರದು ಎಲ್ಲ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಯುವಕರ ಸಬಅೕಕರಣ ಕೇಂದ್ರ ಸ್ಥಾಪಿಸಲಾಗುತ್ತಿದ್ದು

ಅವಕಾಶಗಳು ಶಿಕ್ಷಣ ಸಾಲ ಲಭ್ಯತೆ ಕೌಶಲ್ಯ ತರಬೇತಿ ಅವಕಾಶಗಳು ಉದ್ಯೋಗವಕಾಶ ಕುರಿತು ಈ ಕೇಂದ್ರಗಳಲ್ಲ ಮಾಹಿತಿ ನೀಡಲಾಗುವುದು ಎಂದು ಹೇಳದ ಡಾ

ಅಶ್ವತ್ಥ್ ನಾರಾಯಣ್ ಕೌಶಲ್ಯ ಹಾಗೂ ಉದ್ಯೋಗಾವಕಾಶ ನೀಡಲು ಆನ್ಲೈನ್ ಜಾಲತಾಣವನ್ನು ಆರಂಭಿಸುವ ಯೋಜನೆ ಇಲಾಖೆ ಮುಂದಿದೆ ಎಂದು ತಿಳಸಿದೆರು

ಇನ್ನುಳದವರ ರಕ್ತ ಪರೀಕ್ಷೆ ವರದಿಗಳು ಶೀಪ್ತದಲ್ಲೇ ಬರಅವೆ ಎಂದು ಆರೋಗ್ಯ ಸಚಿವ ಶ್ರೀರಾಮುಲು ತಿಳಸಿದ್ದಾರೆ ಚಿಕ್ಕಮಗಳೂಲಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೊರೋನಾ ವೈರಾಣು ಕುರಿತು ಜನಜಾಗೃತಿ ಮೂಡಿಸಲು ಹದಿನೈದು ಜಿಲ್ಲೆಗಳಗೆ ಎಲ್

ಡಿ ಪ್ರದರ್ಶನ ಪರದೆ ಅಳವಡಿಸಿರುವ ವಾಹನಗಳನ್ನು ಕಳುಹಿಸಕೊಡಲಾಗಿದೆ ಬಂದರು ಹಾಗೂ ಬಿಮಾನ ನಿಲ್ದಾಣಗಳಲ್ಲ ಸೋಂಕು ಪತ್ತಗೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಲಿದೆ ಸಾರ್ವಜನಿಕರು ಅಂತಕಕ್ಕೊಳಗಾಗುವ ಅಗತ್ಯವಿಲ್ಲ ಎಂದರು

ಆಯಾ ಉಸ್ತುವಾಲಿ ಸಚಿವರು ಸ್ಥಳೀಯ ಶಾಸಕರು ಹಾಗೂ ಜನಪ್ರತಿನಿಧಿಗಳೊಡನ ಸಭೆ ನಡೆಸಿ ಅಗತ್ಯ ತಯಾರಿಗಳ ಕುರಿತು ಚರ್ಚೆ ಮಾಡಲಾಗುತ್ತಿದೆ ಎಂದು ಮುಜರಾಯ ಖಾತೆ ಸಚಿವ ಕೋಟ ಶ್ರೀನಿವಾಸ ಪೂಜಾಲಿ ಹೇಳದ್ದಾರೆ ವಿಧಾನಸೌಧದಲ್ಲಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಗದಗ ಹಾವೇಲಿ ಧಾರವಾಡ ವಿಜಯಪುರ ಹಾಗೂ ಬಾಗಲಕೋಬೆ ಜಿಲ್ಲೆಗಳಲ್ಲ ಎ ದರ್ಜೆಯ ದೇವಾಲಯಗಳಲ್ಲ ಹಾಗಾಗಿ ಅಲ್ಲರುವ ಯಾವುದಾದರೂ ಚ ಅಥವಾ ಸಿ ದರ್ಜೆಯ ದೇವಾಲಯವನ್ನು ಸಾಮೂಹಿಕ ವಿವಾಹಕ್ಕಾಗಿ ಅಯ್ದೆ ಮಾಡಲು ಜಿಲ್ಲಾಡಳತಗಳಗೆ ಸೂಚಿಸಲಾಗಿದೆ ಇಂತಹ ಪ್ರಕರಣದಲ್ಲಿ ಮುಜರಾಯಿ ಇಲಾಖೆಯ ಸಾಮಾನ್ಯ ಸಂಗ್ರಹಣ ನಿಧಿಯಿಂದ ವಿವಾಹದ ವೆಚ್ಚ ಭಲಿಸಲಾಗುವುದು ಎಂದು ಸಚಿವರು ತಿಳಲಿದರು

ಚಾರ್ ಧಾಮ್ ಹಾಗೂ ಮಾನಸ ಸರೋವರ ಯಾತ್ರೆ ಕೈಗೊಂಡ ಯಾತ್ರಾರ್ಥಿಗಳಗೆ ಸಜ್ಸಿತಿ ಹಣ ಅಡುಗಡೆ ಮಾಡಲಾಗಿದೆ

ತಿರುಪತಿಯಲ್ಲಿ ಕರ್ನಾಟಕ ಭವನ ನಿರ್ಮಾಣದ ಮಾಸ್ಟರ್ ಪ್ಲಾನ್ ಪೂರ್ಣಗೊಂಡಿದೆ ಇದಕ್ಕಾಗಿ ಸರ್ಕಾರದಿಂದ ಒಂದು ನೂರು ಕೋಣ ರೂಪಾಯ ಅನುದಾನಕ್ಕೆ ಮನಬಿ ಮಾಡಿದ್ದು ಅದು ಶೀಘ್ವದಲ್ಲೇ ದೊರಕುವ ವಿಶ್ವಾಸವಿದೆ ಎಂದು ಸಚಿವ ಕೋಟ ಶ್ರೀನಿವಾಸ ಪೂಜಾಲಿ ತಿಳಸಿದರು ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ ಅಕ್ರಮ ನಡೆಯದಂತೆ ನೋಡಿಕೊಳ್ಳಲು ಈ ಬಾಲಿ ವಿಶೇಷ ಗಮನ ಹಲಿಸಲಾಗುವುದು ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ತಿಳಸಿದ್ದಾರೆ ಬೆಂಗಳೂಲಿನಲ್ಲಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪರೀಕ್ಷಾ ಕೇಂದ್ರಗಳಲ್ಲ ಅಕ್ರಮ ನಡೆಯದಂತೆ ಕ್ರಮ ಕೈಗೊಳ್ಳಲು ಮೊಆೕಸ್ ಇಲಾಖೆಯೊಂದಿಗೆ ಸಭೆ ನಡೆಸಲಾಗಿದೆ

ಭದ್ರತಾ ಮಾನದಂಡಗಳನ್ನು ಅನುಷ್ಠಾನಕ್ಕೆ ತರಲು ಸ್ಪಷ್ಟ ನಿರ್ದೇಶನ ನೀಡಲಾಗುವುದು ಎಂದು ಸಚಿವರು ತಿಳಿಸಿದರು ವದಂತಿಗಳಗೆ ಅಸ್ಪದ ನೀಡದಂತೆ ಸೈಬರ್ ಕೆಫೆ ಜೆರಾಕ್ಸ್ ಅಂಗಡಿ ಹಾಗೂ ಟ್ಯೂಷನ್ ಕೇಂದ್ರಗಳ ಮೇಲೆ ಪೊಅೕಸರು ನಿಗಾ ಭುಡಅದ್ದಾರೆ ಪಲೀಕ್ಷಾ ಕೇಂದ್ರಗಳಲ್ಲಿ ಹಾಕಲಾಗುವ ಸಿಸಿಚಿವಿ ಕ್ಯಾಮೆರಾ ದೃಶ್ಯಗಳನ್ನು ಜಲ್ಲಾಧಿಕಾರಿ ಕಚೇಲಿಯಲ್ಲಿ ವೀಕ್ಷಿಸಲು ವವಸ್ಥೆ ಮಾಡಲಾಗುವುದು ಎಂದು ಅವರು ತಿಳಿಸಿದರು

ಪೌರಾಡಳತ ನಿರ್ದೆರ್ಣಶನಾಲಯದ ಪತ್ರದಂತೆ ರಾಷ್ಟೀಯ ಸಫಾಯು ಕರ್ಮಚಾರಿ ಹಣಕಾಸು ಮತ್ತು ಅಣವೃದ್ದಿ ನಿಗಮದ ಸಹಯೋಗದೊಂದಿಗೆ ಜಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲ ಈಗಲೂ ಕೈಗಳಂದ ಶೌಚಗುಂಡಿಗಳನ್ನು ಸ್ವಚ್ಹಪಡಿಸುವವರ ವಿಶೇಷ ಮರುಸಮೀಕ್ಷೆ ನಡೆಸಲಾಗಿದೆ ಕಳುಹಿಸಲಾಗುವುದು ಎಂದು ಅವರು ತಿಳಸಿದರು